ನಾಳೆಯಿಂದ ಆರಂಭವಾಗಲಿರುವ ಸಂಸತಿನ ಚಳಿಗಾಲದ ಅಧಿವೇಶನದ ಹಿನೈಲೆಯಲ್ಲಿ ಸರ್ಕಾರ ಕರೆದಿದ್ದ ಸರ್ವ ಪಕ್ಷಗಳ ಸಭೆಯನ್ನುದ್ರೇತಿಸಿ ಮಾತನಾಡಿದ ಮೋದಿ ಅವರು ಅಧಿವೇಶನದ ಅವಧಿಯಲ್ಲಿ ರಚನಾತ್ಮಕ ವಾತಾವರಣ ನಿರ್ಮಾಣ ಮಾಡುವ ಅಗತ್ತವಿದೆ ಹಾಗೂ ಜನರ ಕಲ್ಲಾಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಸಾಮೂಹಿಕವಾಗಿ ಸ್ವಂದಿಸಬೇಕು ಎಂದು ಎಲ್ಲಾ ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸಿದರು

ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಸುಸೂತ್ರವಾಗಿ ನಡೆಯಲು ಸಹಕರಿಸುವ ವಿಚಾರದಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರಲ್ಲೂ ಒಮ್ಗತ ವ್ಲಕ್ಲವಾಯಿತು

ಅಧಿವೇಶನದಲ್ಲಿ ಬಾಕಿ ಉಳಿದಿರುವ ಕೆಲವು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸುವ ನಿರೀಕ್ಷೆ ಇದೆ ಚಳಿಗಾಲದ ಅಧಿವೇಶನ ಅರ್ಥಪೂರ್ಣ ಹಾಗೂ ಉಪಯುಕವಾಗಿ ನಡೆಯಲು ಸದನ ನಾಯಕರು ಸಹಕರಿಸಬೇಕೆಂದು ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ನಾಯ್ನು ಒತ್ತಾಯಿಸಿದ್ದಾರೆ

ಸುಗಮ ಕಲಾಪ ನಡೆಯಲು ತಮಗೆ ಸಹಾಯ ಸಹಕಾರ ಮತ್ತು ಸಲಹೆಯನ್ನು ನೀಡುವಂತೆ ಅವರು ನಾಯಕರುಗಳಲ್ಲಿ ಮನವಿ ಮಾಡಿಕೊಂಡರು ಸರ್ಕಾರ ಮತ್ತು ಪ್ರತಿಪಕ್ಷಗಳು ತಮ್ಮ ಕಾರ್ಯಸೂಚಿಯಂತೆ ಕೆಲಸ ಮಾಡುವ ಪಕ್ಷು ಹೊಂದಿವೆ ಆದರೆ ಸದನದ ಕಲಾಪ ಪರಿಣಾಮಕಾರಿಯಾಗಿ ನಡೆಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಹೇಳಿದರು ನಾಳೆಯಿಂದ ಆರಂಭವಾಗಲಿರುವ ರಾಜ್ಯಸಭೆಯ ಚಳಿಗಾಲದ ಅಧಿವೇಶನ ಅರ್ಥಪೂರ್ಣವಾಗಿ ನಡೆಯಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ನಾಯ್ದು ಅವರಿಗೆ ಭರವಸೆ ನೀಡಿವೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಛತೀಸ್ಗಡದಲ್ಲಿ ನಾಳೆ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶವೂ ಪ್ರಕಟಗೊಳ್ಲಲಿದೆ

ಮಧ್ಯಪ್ರದೇಶದಲ್ಲಿ ನಡೆಯಲಿರುವ ಮತ ಎಣಿಕೆ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗುವುದು

ಬಿಎಸ್ಪಿ ಅಭ್ಯರ್ಥಿ ನಿಧನರಾದ ಕಾರಣ ರಾಮ್ಫರ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಗಿದೆ

ಮತಯಂತ್ರಗಳನ್ನು ಸಂಗ್ರಹಿಸಿಟ್ಟರುವ ಕೇಂದ್ರಗಳ ಸುತ್ತಮುತ್ತ ಬಗಿಭದ್ರತೆ ಮತ್ತು ಸಿಸಿಟವಿ ಕಾಮೆರಾಗಳನ್ನು ಅಳವಡಿಸಲಾಗಿದೆ

ಎಲ್ಲಾ ಮತ ಎಣಿಕೆ ಕೇಂದ್ರಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಬಗ್ಗೆ ನಿಗಾ ವಹಿಸಲು ವೀಕ್ಷಕರು ಹಾಗೂ ಸೂಕ್ಷ್ಮ ವೀಕ್ಷಕರನ್ನೂ ನಿಯೋಜಿಸಲಾಗಿದೆ ನಾಳೆ ನಡೆಯಲಿರುವ ಮತ ಎಣಿಕೆ ಕುರಿತು ವಿಶೇಷ ವರದಿ ಮಾಡುವ ಸಲುವಾಗಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ತನ್ನ ವಾರ್ತೆಗಳ ಸಮಯವನ್ನು ಬದಲಿಸಿದೆ

ಮಲ್ಲ ಅವರ ಗಡಿ ಪಾರು ಪ್ರಕರಣವನ್ನು ರಾಜ್ಲದ ಕಾರ್ಯದರ್ತಿಗೆ ವಹಿಸಿ ನ್ನಾಯಾಲಯ ಮಪತ್ತದ ತೀಡಿದೆ

ಸಾಲದ ಮೊತ್ತವನ್ನು ಸಂಪೂರ್ಣವಾಗಿ ತೀರುವಳಿ ಮಾಡಲಾಗುವುದು ಎಂದು ಮಲ್ಲ ಅವರು ಜುಲೈ ತಿಂಗಳನಲ್ಲಿ ದೇಷರತ್ತಾಗಿ ಒಪ್ಪಿಕೊಂಡಿದ್ದರು ರಿಸರ್ವ್ ಬ್ಲಾಂಕ್ ಗವರ್ನರ್ ಡಾ ಊರ್ಜೆತ್ ಪಟೇಲ್ ಅವರಿಂದು ತಮ್ಮ ಸ್ಥಾನಕ್ಷೆ ರಾಜೀನಾಮೆ ನೀಡಿದ್ದಾರೆ ವ್ಯೆಯಕ್ತಿಕ ಕಾರಣಗಳಿಂದಾಗಿ ರಾಜೇನಾಮೆ ನೀಡುತ್ತಿರುವುದಾಗಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ತಕ್ಷಣದಿಂದ ಜಾರಿಗೆ ಬರುವಂತೆ ತಾವು ಈ ಹುದ್ದೆಯಿಂದ ಕೆಳಗಿಳಿಯುತ್ತಿರುವುದಾಗಿ ಡಾ

ಕಳೆದ ಪಲವಾರು ವರ್ಷಗಳಿಂದ ಭಾರತೀಯ ರಿಸರ್ವ್ ಬ್ಲಾಂಕ್ನ ವಿವಿಧ ಹುದ್ಗೆಗಳಲ್ಲಿ ಸೇವೆ ಸಲ್ಲಿಸಿರುವುದು ತಮಗೆ ಸಂತಸ ತಂದಿದೆ ಎಂದು ಹೇಳಿದ್ದಾರೆ ತಮ್ನ ಸೇವಾ ಅವಧಿಯಲ್ಲಿ ಸಹಕರಿಸಿದ ಸಿಬ್ಲಂದಿ ಮತ್ತು ಅಧಿಕಾರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ ಹಾಗೂ ಆರ್ಬಿಐನ ಕೇಂದ್ರೀಯ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ

ಮುಖ್ಯ ನ್ನಾಯಮೂರ್ತಿ ರಂಜನ್ ಗೋಗೋಯ್ ಹಾಗೂ ನ್ನಾಯಮೂರ್ತಿ ಎಸ್

ಕೌಲ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ರಾಜ್ಯಪಾಲರು ಕೈಗೊಂಡ ನಿರ್ಧಾರ ಕುರಿತು ನ್ಹಾಯಾಲಯ ಮಧ್ಯಪ್ರವೇತಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಪಡಿಸಿದೆ ವಿಧಾನಸಭೆ ವಿಸರ್ಜನೆಗೆ ಮುನ್ನ ಶಾಸಕರಾಗಿದ್ದ ಬಿಜೆಪಿ ನಾಯಕ ಗಗನ್ ಭಗತ್ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನು ಸರ್ವೋಚ್ಚ ನ್ಯಾಯಾಲಯ ಕೈಗೆತ್ಗಿಕೊಂಡಿತ್ತು

ಈ ಸಂಬಂಧ ಟ್ವೀಟ್ ಸಂದೇಶದಲ್ಲಿ ಅವರು ಇದು ಭಾರತೀಯ ವಿಚ್ವಾನಿಗಳು ಮತ್ತು ಇಂಜಿನಿಯರ್ಗಳ ಮತ್ತೊಂದು ವಿಶ್ವ ದಾಖಲೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೇಶದ ಪರಮಾಣು ಇಂಧನ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿರುವ ಎಲ್ಲರನ್ನೂ ಅವರು ಅಭಿನಂದಿಸಿದ್ದಾರೆ ರಾಷ್ಷೀಯ ಪಿಂಚಣಿ ಯೋಜನೆ ಎನ್ ಒಎಸ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಸಚಿವ ಸಂಪುಟ ನಿರ್ಧರಿಸಿದೆ ಎಂದು ಪಣಕಾಸು ಸಚಿವ ಅರುಣ್ ಜೇಟ್ಲಿ ಇಂದು ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜೇಟ್ಲ

ಮೋದಿ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿ ಪಾಗೂ ದಿವಾಳ ಸಂಹಿತೆಯಂತಹ ಮೂಲಭೂತ ಆರ್ಥಿಕ ಸುಧಾರಣೆಗಳ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೆಲವು ನೈಜ ಮೂಲಭೂತ ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಎಂದು ಅವರು ಹೇಳಿದ್ದಾರೆ ವಾಷಿಂಗ್ನನ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಮೌರೀಸ್ ಅವರು ಹಣಕಾಸು ಪಾಲ್ಗೊಳ್ಳುವಿಕೆ ಒಂದು ಪ್ರಮುಖ ಸುಧಾರಣೆಯಾಗಿದ್ದು ಈ ವಿಚಾರದಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬಂದಿದೆ ಎಂದು ತಿಳಿಸಿದ್ದಾರೆ